ಮಾನವನ ಜೀವಿಸುವ ಮೂಲಭೂತ ಹಕ್ಕಿಗೆ ಬೆದರಿಕೆ ಒಡ್ಲುವ ವ್ಯಕ್ತಿಗಳು ಹಾಗೂ ಭಯೋತ್ಸಾದನಾ ಸಂಘಟನೆಗಳ ವಿರುದ್ಧ ಸಾಮೂಹಿಕ ಕ್ರಮಕ್ಕೆ ಇದು ಸಕಾಲ ಭಾರತ ಪ್ರತಿಪಾದನೆ

ಪಶುಗಳ ಕಾಲುಬಾಯಿ ರೋಗ ಬ್ರುಸಿಲ್ಲೋಸ್ ನಿರ್ಮೂಲನೆಗೆ ರಾಷ್ಟೀಯ ಪಶುರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಾಲನೆ

ಅಮೆರಿಕಾದ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಸನ್ ಅವರನ್ನು ವಜಾಗೊಳಿಸಿದ ಅಧ್ಯಕ್ಷ ಡೊನಾಲ್ಸ್ ಟ್ರಂಪ್

ದೋಹಾದಲ್ಲಿ ನಡೆಯುತ್ತಿರುವ ಪುರುಷರ ವಿಶ್ವಕಪ್ ಪುಟ್ಲಾಲ್ ಪಂದ್ಯದ ಅರ್ಹತಾ ಸುತ್ತಿನಲ್ಲಿ ಎರಡನೇ ಹಂತಕ್ಕೆ ಅರ್ಹತೆ ಪಡೆದ ಭಾರತ

ಮಾನವನ ಜೀವಿಸುವ ಮೂಲಭೂತ ಹಕ್ಕಿಗೆ ಬೆದರಿಕೆ ಒಡ್ಸುವ ವ್ಯಕ್ತಿಗಳು ಹಾಗೂ ಭೆಯೋತ್ಪಾದನಾ ಗುಂಪುಗಳ ವಿರುದ್ದ ಸಾಮೂಹಿಕವಾಗಿ ಕಠಿಣ ಕ್ರಮ ಕೈಗೊಳ್ಳಲು ಈಗ ಸೂಕ್ತ ಕಾಲವಾಗಿದೆ ಎಂದು ಭಾರತ ಹೇಳಿದೆ ಜಿನೀವಾದಲ್ಲಿ ವಿಶ್ವಸಂಸ್ನೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಹೇಳಿಕೆ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪೂರ್ವ ವಿಭಾಗದ ಕಾರ್ಯದರ್ಶಿ ವಿಜಯ ಠಾಕೂರ್ ಸಿಂಗ್ ರಾಜಕೀಯ ದುರುದ್ಗೇಶದ ಕಾರ್ಯಸೂಚಿಗಳಿಗೆ ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಡೆಯ ಮಾನವ ಹಕ್ಕುಗಳ ಮಂಡಳಿ ವೇದಿಕೆಯ ಮೂಲಕ ದುರುಪಯೋಗ ಪಡಿಸಿಕೊಳ್ಳುತ್ತಿರುವವರ ವಿರುದ್ದ ವಿಶ್ವ ಸಮುದಾಯ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದ್ದಾರೆ ಪಾಕಿಸ್ತಾನದ ಹೆಸರನ್ನು ಪ್ರಸ್ತಾಪಿಸದೇ ಮಾತನಾಡಿದ ಅವರು ಇತರ ದೇಶಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದು ಭಾಷಣ ಮಾದುವ ದೇಶ ತನ್ನ ರಾಷ್ಟದಲ್ಲಿಯೇ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಕ್ರಮ ಕ್ವೆಗೊಳ್ಳಬೇಕು ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವವರು ತಾವೇ ಬಲಿಪಶುಗಳೆಂದು ರೋಧಿಸುತ್ತಿದ್ದಾರೆ ಎಂದು ಹೇಳಿದರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ನೀಡಿದ ಹೇಳಿಕೆಗೆ ಪ್ರತಿಕ್ರಿಯಿಸಿದ ವಿಶ್ವಸಂಸ್ಥೆಯ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ವಿಮರ್ಶ ಆರ್ಯನ್ ಪಾಕಿಸ್ತಾನ ನೀಡಿರುವ ತಪ್ಪು ವಿವರಣೆಗಳ ಹಾಗೂ ರಾಜಕೀಯ ದುರುದ್ಗೇಶದ ಹತಾಶ ಹೇಳಿಕೆ ಬಗ್ಗೆ ಭಾರತಕ್ಕೆ ಏನೂ ಆಚ್ಚರಿ ಉಂಟಾಗಿಲ್ಲ ಎಂದು ಹೇಳಿದ್ದಾರೆ ಸ್ಲಚ್ಲತಾ ಹಿ ಸೇವಾ ರಾಷ್ಟವ್ಯಾಪಿ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರಪ್ರದೇಶದ ಮಥುರಾದಲ್ಲಿ ಇಂದು ಚಾಲನೆ ನೀಡಿದ್ದಾರೆ ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಆದ್ಯತೆ ನೀಡಬೇಕಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯ ವಶುಪಕ್ಷಿಗಳಿಗೆ ಮಾರಣಾಂತಿಕವಾಗಿದೆ ಜಾನುವಾರುಗಳು ಹಾಗೂ ಸಮಗ್ರ ಪರಿಸರದ ಹಿತದ್ಬಷ್ಟಿಯಿಂದ ಪ್ಲಾಸ್ಲಿಕ್ ಬಳಕೆ ಮಾಡುವುದಿಲ್ಲ ಎಂದು ದೇಶದ ಪ್ರತಿಯೊಬ್ಬ ನಾಗರಿಕನೂ ಪ್ರತಿಜ್ಞೆ ಮಾಡಬೇಕೆಂದು ತಾವು ಆಗ್ರಹಪೂರ್ವಕ ವಿನಂತಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಪಶುಪಕ್ಷಿಗಳನ್ನು ಭಾರತೀಯ ಸಂಸ್ಕೃತಿ ಪಶುಧನವೆಂದು ಗೌರವಿಸುತ್ತದೆ ದೇಶದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡುತ್ತಿರುವ ಜಾನುವಾರುಗಳ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಅವರು ಜಾನುವಾರುಗಳನ್ನು ಪೀಡಿಸುವ ಕಾಲು ಬಾಯಿ ರೋಗ ಮತ್ತು ಪಶುಗಳಲ್ಲಿ ಗರ್ಭಪಾತಕ್ಕೆ ಕಾರಣವಾಗುವ ಬ್ರುಸೆಲ್ಲೋಸಿಸ್ ರೋಗದ ನಿರ್ಮೂಲನೆಗಾಗಿ ರೂಪಿಸಲಾಗಿರುವ ರಾಷ್ಟ್ರೀಯ ಪಶುರೋಗ ನಿಯಂತ್ರಣ ಯೋಜನೆಗೂ ಚಾಲನೆ ನೀಡಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟೀಯ ಜಾನುವಾರು ಕೃತಕ ಗರ್ಭಧಾರಣೆ ಯೋಜನೆಗೂ ಇಂದು ಚಾಲನೆ ನೀಡಿದ್ದಾರೆ

ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಸಿಂಗಾಪುರ ಉಪಪ್ರಧಾನಿ ಹೆಂಗ್ ಸ್ವೀ ಕೀಟ್ ಅವರನ್ನು ಭೇಟಿಯಾಗಿ ಹೊಸ ಭಾರತದಲ್ಲಿನ ಅವಕಾಶಗಳ ಮೂಲಕ ಪರಸ್ಪರ ಸಂಬಂಧಗಳಲ್ಲಿ ಹೊಸ ಮಜಲುಗಳ ಬಗ್ಗೆ ಚರ್ಚೆ ನಡೆಸಿದರು ಭಾರತ ಸಿಂಗಾಪುರ್ ನಡುವಿನ ಅವಕಾಶಗಳ ಕಾರ್ಯಸೂಚಿಗಳ ನವೀನತೆ ಕುರಿತಂತೆ ಚರ್ಚಿಸಲಾಯಿತು ಎಂದು ಜೈಶಂಕರ್ ಟ್ಲೀಟ್ ಮಾಡಿದ್ಲಾರೆ ಸೋಮವಾರ ಜೈಶಂಕರ್ ಅವರು ಸಿಂಗಾಪುರ್ ಪ್ರಧಾನಿ ಲೀ ಹಸೀನ್ ಲೂಂಗ್ ಅವರನ್ನು ಭೇಟಿಯಾಗಿ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದ್ದಾರೆ

ಈ ನೆಲೆ ಭವಿಷ್ಯದಲ್ಲಿ ರಾಫೇಲ್ ಯುದ್ದ ವಿಮಾನಗಳ ಕಾರ್ಯಾಚರಣೆಯನ್ನು ನಡೆಸುವ ಮೊದಲ ಸೇನಾನೆಲೆಯಾಗಲಿದೆ ಪುನಾರಂಭ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತಿಯ ವಾಯುಸೇನೆ ಮುಖ್ಯಸ್ನ ಏರ್ ಚೀಫ್ ಮಾರ್ಷಲ್ ಬಿ

ಧನೋವ ವಹಿಸಿದ್ದರು ಸೇನಾನೆಲೆ ಮುಖ್ಯಸ್ಥ ಗ್ರೂಪ್ ಕ್ಯಾಪ್ಟನ್ ಹರ್ ಕಿರತ್ ಸಿಂಗ್ ಅವರಿಗೆ ಏರ್ ಚೀಫ್ ಮಾರ್ಷಲ್ ಧನೋಹ ಸ್ಮರಣಿಕೆಯನ್ನು ನೀಡಿದರು ಸಧ್ವಧ ರಾಷ್ಟ್ ನಿರ್ಮಾಣಕ್ನಾಗಿ ಅಪೌಷ್ಟಿಕತೆಯನ್ನು ತಡೆಗಟ್ಟುವ ಅಗತ್ಯವಿದೆ ಎಂದು ಜಮ್ಮು ಮತ್ತು ಕಾಶ್ಟೀರದ ರಾಜ್ಯಪಾಲರ ಸಲಹೆಗಾರ ಫಾರುಕ್ ಖಾನ್ ಕರೆ ನೀಡಿದ್ದಾರೆ

ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಬಿಜೆಪಿಯ ಹಿರಿಯ ಮುಖಂದ ಬಂಡಾರು ದತ್ತಾತ್ರೇಯ ಇಂದು ಅಧಿಕಾರ ಸ್ಲೀಕರಿಸಿದ್ಗಾರೆ ಶಿಮ್ಲಾದ ರಾಜಭವನದಲ್ಲಿ ನಡೆಸ ಸಮಾರಂಭದಲ್ಲಿ ಹಿಮಾಚಲ್ ಪ್ರದೇಶ ಹೈಕೋರ್ಟ್ನ ನ್ನಾಯಮೂರ್ತಿ ದರಮ್ ಚಾಂದ್ ಚೌದರಿ ಅವರು ಬಂಡಾರು ದತ್ತಾತ್ರೇಯ ಅವರಿಗೆ ಪ್ರಮಾಣ ವಚನ ಹಾಗೂ ಅಧಿಕಾರ ಗೌಪ್ಯತೆ ಬೋಧಿಸಿದರು ಈ ಮೊದಲು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದ ಕಲ್ರಾಜ್ ಮಿಶ್ರಾ ಇದೀಗ ರಾಜಸ್ಥಾನದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಸಾಂಪ್ರದಾಯಿಕವಾದ ಓಣಂ ಹಬ್ಬವನ್ನು ಇಂದು ಆಚರಿಸಲಾಗುತ್ತಿದೆ ವಿಶ್ವದಾದ್ಯಂತ ಇರುವ ಕೇರಳಿಗರು ಸಂಭ್ರಮ ಸದಗರ ಉತ್ಪಾಹದಿಂದ ಓಣಂನಲ್ಲಿ ಪಾಲ್ಲೊಂಡಿದ್ಲಾರೆ ಪೌರಾಣಿಕ ಹಿನ್ನೆಲೆಯಲ್ಲಿ ರಾಜ ಮಹಾಬಲಿಯ ಸ್ಕರಣೆಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಜಾತ್ಯತೀತತೆ ಸಹಬಾಳ್ವೆಯೊಂದಿಗೆ ಜಾತಿ ಸಮುದಾಯವೆನ್ನದೆ ಎಲ್ಲರೂ ಆಚರಿಸುವ ಹಬ್ಬ ಇದಾಗಿದೆ ಓಣಂ ಅಂಗವಾಗಿ ರಾಷ್ಟಪತಿ ಉಪರಾಷ್ಟಪತಿ ಹಾಗೂ ಪ್ರಧಾನ ಮಂತ್ರಿ ಶುಭಾಶಯ ಕೋರಿದ್ದಾರೆ ಸುಗ್ಗಿ ಹಬ್ಬವಾದ ಓಣಂ ಜನರಿಗೆ ಶುಭ ತರಲಿ ದೇಶದ ಕೃಷಿ ಪ್ರಾಮುಖ್ಯತೆ ಸಾಕಾರವಾಗಲಿ ಎಂದು ರಾಷ್ಟ ಪತಿ ರಾಮನಾಥ ಕೋವಿಂದ್ ತಮ್ಮ ಶುಭಾಶಯ ಸಂದೇಶದಲ್ಲಿ ತಿಳಿಸಿದ್ದಾರೆ ಮಾನವನ ಅಹಂ ಕಳೆದುಕೊಳ್ಳುವುದನ್ನು ಪ್ರತಿಬಿಂಬಿಸುವ ಮತ್ತು ಆಂತರಿಕ ಶಾಂತಿಯನ್ನು ಪಡೆಯುವ ಹಬ್ಬ ಓಣಂ ಆಗಿದೆ ಎಂದು ಉಪರಾಷ್ಟ ಪತಿ ವೆಂಕಯ್ಯನಾಯ್ದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ಲೀಟ್ ಮಾಡಿ ಓಣಂ ಹಬ್ಬ ಎಲ್ಲರಲ್ಲಿ ಉತ್ಪಾಹ ಹಾಗೂ ಸಂತೋಷ ತರಲಿ ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಸಮ್ಬದ್ದಿ ಉಂಟಾಗಲಿ ಎಂದು ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಸನ್ ಅವರನ್ನು ಪದಚ್ಯುತಿಗೊಳಿಸಿದ್ದಾರೆ ಈ ಸಂಬಂಧ ಟ್ಲೀಟ್ ಮಾಡಿರುವ ಅವರು ಶ್ವೇತಭವನಕ್ಕೆ ಜಾನ್ ಬೋಲ್ಸನ್ ಅವರ ಸೇವೆಯ ಅವಶ್ಯಕತೆಯಿಲ್ಲ ಎಂದಿದ್ದಾರೆ ಈ ಮಧ್ಯೆ ಬೋಲ್ವನ್ ಕೂಡಾ ತಾವು ರಾಜೀನಾಮೆ ನೀಡುವುದಾಗಿ ಹಿಂದಿನ ದಿನ ರಾತ್ರಿಯೇ ತಿಳಿಸಿದ್ದಾಗಿ ಹೇಳಿದರು ಕ್ಯಾಂಪ್ ಡೇವಿಡ್ನಲ್ಲಿ ತಾಲಿಬಾನ್ ನಾಯಕರೊಂದಿಗೆ ಮಾತುಕತೆ ನಡೆಸುವ ಟ್ರಂಪ್ ನಿರ್ಧಾರ ಕುರಿತು ಭಿನ್ನಾಭಿಪ್ರಾಯ ಮೂಡಿತ್ತೆಂಬ ವರದಿಗಳ ನಡುವೆಯೇ ಈ ಪದಚ್ಯುತಿ ಮಾಡಲಾಗಿದೆ ಮಾತುಕತೆ ಸಭೆಯನ್ನು ಈಗಾಗಲೇ ರದ್ದುಪಡಿಸಲಾಗಿದೆ

ವಿಶ್ಲಾದ್ಯಂತ ಭಯೋತ್ಗಾದನಾ ಚಟುವಟಿಕೆಗಳಿಗೆ ಹಣಕಾಸು ನೆರವು ನೀಡುವವರ ವಿರುದ್ಧ ಕ್ರಮ ಕ್ಷೆಗೊಳ್ಳಲು ಹಾಗೂ ದೇಶದ ಭಯೋತ್ಪಾದನೆ ಹತ್ತಿಕ್ಕುವ ಗುರಿಯನ್ನು ತಲುಪಲು ಅಮೆರಿಕ ಅಧ್ಯಕ್ಷ ಹೊಸ ಕಾರ್ಯಾದೇಶವೊಂದನ್ನು ಮಾಡಿದ್ದಾರೆ

ಅಮೆರಿಕ ವಿದೇಶಾಂಗ ಸಚಿವ ಮೈಕ್ ಪ್ಯಾಂಪಿಯೋ ಹಾಗೂ ಹಣಕಾಸು ಸಚಿವ ಮುಚಿನ್ ಜಂಟಿ ಸುದ್ಗಿಗೋಷ್ಣಿ ನಡೆಸಿ ಈ ವಿಷಯ ತಿಳಿಸಿದ್ದಾರೆ ಭಯೋತ್ಪಾದಕ ಗುಂಪುಗಳ ಪ್ರಮುಖರನ್ನು ಹತ್ತಿಕ್ಕಲು ಹಾಗೂ ಭಯೋತ್ಪಾದನಾ ತರಬೇತಿಗಳಲ್ಲಿ ವ್ಯಕ್ತಿಗಳನ್ನು ಬಳಸಿಕೊಳ್ಳುವುದನ್ನು ತೆಡೆಗಟ್ಟಲು ಅಮೆರಿಕ ಸರ್ಕಾರ ಈ ಆದೇಶವನ್ನು ಮಾಡಿದ್ದಾರೆ ಎಂದು ಹೇಳಿದ್ದಾರೆ

ಬಾಂಗ್ಲಾದೇಶದ ಮೊಬ್ಬೆಲ್ ಟೆಲಿಕಾಂ ಆಪರೇಟರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಎಸ್

ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಟೆಲಿಕಾಂ ಆಪರೇಟರ್ಗಳು ಸಿಮ್ ಕಾರ್ಡ್ಗಳ ಮಾರಾಟವನ್ನು ಈಗಾಗಲೇ ಸ್ಲಗಿತಗೊಳಿಸಿದ್ದಾರೆ

ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬೆಂಗಳೂರು ಆಟಗಾರ ಗುರುಪ್ರೀತ್ ಸಿಂಗ್ ಸಂಧು ಪಂದ್ಯದ ಒಟ್ಲಾರೆ ಅವಧಿಯಲ್ಲಿ ಎದುರಾಳಿ ತಂಡದವರು ಯಾವುದೇ ಗೋಲು ದಾಖಲಿಸದಂತೆ ತಡೆದರು